ಭಯೋತ್ಪಾದನೆ ಮುಕ್ತ ವಾತಾವರಣವಿದ್ದರೆ ಮಾತ್ರ ಪಾಕಿಸ್ತಾನದೊಂದಿಗೆ ಮಾತುಕತೆ ಸಾಧ್ಯ ಎಂದು ಭಾರತ ಸ್ಪಷ್ಟಪಡಿಸಿದೆ ನವದೆಪಲಿಯಲ್ಲಿಂದು ಸಮಾರಂಭವನ್ನುದ್ದೇಶಿಸಿ ಮಾತನಾಡಿದ ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷ್ಮಾ ಸ್ವರಾಜ್ ಭಯೋತ್ಪಾದನೆ ವಿರುದ್ಧ ಪಾಕಿಸ್ತಾನ ಸರ್ಕಾರ ಕಟ್ಟುನಿಟ್ಟನ ಕ್ರಮ ಕೈಗೊಂಡು ಭಾರತದ ವಿರುದ್ಧ ಭಯೋತ್ಪಾದನೆಗೆ ಪೋತ್ಪಾಪ ನೀಡುವುದನ್ನು ನಿಲ್ಲಿಸಬೇಕು ಎಂದರು ಪಾಕ್ ಪ್ರಧಾನಿ ಉದಾರಿಯೇ ಆಗಿದ್ದಲ್ಲಿ ಜೈಷ್ ಎ ಮೊಹಮದ್ ಮುಖ್ಯಸ್ಥ ಮಸೂದ್ ಅಜ಼ರ್ ನನ್ನು ಭಾರತಕ್ಕೆ ಹಸ್ತಾಂತರಿಸಲಿ ಎಂದು ಸುಷ್ಮಾ ಸ್ವರಾಜ್ ಹೇಳಿದ್ದಾರೆ ಭಯೋತ್ಪಾದನೆ ಸಂಬಂಧ ಪಾಕಿಸ್ತಾನ ಅಂತಾರಾಷ್ಷೀಯ ಸಮುದಾಯವನ್ನು ದಾರಿ ತಪ್ಪಿಸುತ್ತಿದೆ ಎಂದು ಅವರು ಆರೋಪಿಸಿದ್ದಾರೆ ಮಸೂದ್ ಅಜರ್ನನ್ನು ಅಂತಾರಾಷ್ಷೀಯ ಭಯೋತ್ಪಾದಕ ಎಂದು ಘೋಷಿಸಲು ಚೀನಾ ತಡೆಯೊಡ್ಡಿರುವುದು ಭಯೋತ್ಪಾದನೆ ವಿರುದ್ಧದ ಜಾಗತಿಕ ಹೋರಾಟಕ್ಕೆ ಪ್ರಮುಖ ಹಿನ್ನಡೆಯಾಗಿದೆ ಎಂದು ಕಾಂಗ್ರೆಸ್ ಇಂದು ಹೇಳಿದೆ

ಅವರು ಸರ್ಕಾರದ ವಿದೇಶಾಂಗ ನೀತಿಯನ್ನೂ ಪ್ರಶ್ನಿಸಿದ್ದಾರೆ ಮಸೂದ್ ಅಜರ್ ನನ್ನು ಅಂತಾರಾಷ್ಷೀಯ ಭಯೋತ್ಪಾದಕರ ಪಟ್ಟಿಗೆ ಸೇರಿಸುವಲ್ಲಿ ಯಾವುದೇ ಕಾರಣವಿಲ್ಲದೇ ಚೀನಾ ವಿರೋಧ ವ್ಯಕ್ತಪಡಿಸಿದೆ ಎಂದು ಅವರು ಹೇಳಿದ್ದಾರೆ ಜೈಷ್ ಇ ಮೊಪಮದ್ ಉಗ್ರ ಸಂಘಟನೆ ಮುಖ್ಯಸ್ಥ ಮಸೂದ್ ಅಭರ್ ನನ್ನು ಜಾಗತಿಕ ಭಯೋತ್ಪಾದಕರ ಪಟ್ಟಿಗೆ ಸೇರಿಸುವಲ್ಲಿ ವಿಫಲವಾಗಿರುವುದರಿಂದ ಪ್ರಾದೇಶಿಕ ಸ್ಥಿರತೆ ಮತ್ತು ಶಾಂತಿ ಸಾಧಿಸುವ ಗುರಿ ತಲುಪಲು ಪ್ರಮುಖ ಅಡ್ಡಿಯಾಗಿದೆ ಎಂದು ಅಮೆರಿಕದ ರಾಯಭಾರ ಕಚೇರಿ ತಿಳಿಸಿದೆ ಅಭರ್ ನನ್ನು ಅಂತಾರಾಷ್ಟೀಯ ಭಯೋತ್ಪಾದಕ ಎಂದು ವಿಶ್ವ ಸಂಸ್ಥೆ ಭದ್ರತಾ ಮಂಡಳಿ ಘೋಷಿಸಲು ಚೀನಾ ಅಡ್ಡಿಪಡಿಸಿದ ನಂತರ ವಿಶ್ವಾದ್ಯಂತ ಟೀಕೆ ವ್ಯಕ್ತವಾಗಿದೆ ಜೈಷ್ ಇ ಮೊಹಮದ್ ಸಂಘಟನೆಯನ್ನು ಉಗ್ರ ಸಂಘಟನೆ ಎಂದು ಘೋಷಿಸಲಾಗಿದ್ದು ಅದರ ಮುಖ್ಯಸ್ಥ ಅಜರ್ ಜಾಗತಿಕ ಉಗ್ರ ಎಂದು ಘೋಷಿಸಲ್ಪಡುವ ಎಲ್ಲ ಮಾನದಂಡಗಳಿಗೆ ಅರ್ಹನಾಗಿದ್ದಾನೆ ಎಂದು ನವದೆಹಲಿಯಲ್ಲಿನ ಅಮೆರಿಕ ರಾಯಭಾರ ಕಚೇರಿಯ ವಕ್ತಾರರು ಹೇಳಿದ್ದಾರೆ ಮುಂಬರುವ ಲೋಕಸಭಾ ಚುನಾವಣೆಗೆ ಸಿದ್ಧತೆಯ ಭಾಗವಾಗಿ ನವದೆಹಲಿಯಲ್ಲಿಂದು ಚುನಾವಣಾ ಆಯೋಗ ಕೇಂದ್ರ ಪರಿವೀಕ್ಷಕರ ಸಭೆ ನಡೆಸಿತು ಚುನಾವಣಾ ಕರ್ತವ್ಯದ ವೇಳೆ ಪಾಲಿಸಬೇಕಾದ ನಿಯಮಗಳು ಮತ್ತು ಜವಾಬ್ದಾರಿ ಕುರಿತಂತೆ ಮಾಹಿತಿ ನೀಡಲಾಯಿತು ಲೋಕಸಭಾ ಚುನಾವಣೆಗೆ ಮತದಾನದ ದಿನಾಂಕ ಘೋಷಣೆಯಾದ ನಂತರ ಇದೇ ಮೊದಲ ಬಾರಿಗೆ ಸಭೆ ನಡೆದಿದೆ ಕೇಂದ್ರ ಸರ್ಕಾರದ ವಿವಿಧ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವವರೂ ಸೇರಿದಂತೆ ಅನೇಕರನ್ನು ಚುನಾವಣಾ ಪ್ರಕ್ರಿಯೆ ಮುಗಿಯುವವರೆಗೂ ಚುನಾವಣಾ ಕರ್ತವ್ಲಕ್ಕೆ ನಿಯೋಜಿಸಲಾಗಿದೆ ಗುರುದ್ವಾರ ಕರ್ತಾಮರ್ ಸಾಹಿಬ್ ಗೆ ಕರ್ತಾರ್ಮರ್ ಕಾರಿಡಾರ್ ಮಾರ್ಗವಾಗಿ ಯಾತ್ರಿಕರು ಪ್ರಯಾಣ ಕ್ಲೆಗೊಳ್ಳುವ ಸಂಬಂಧ ನಿಯಮವಾಗಳಿಗಳನ್ನು ಅಂತಿಮಗೊಳಿಸಿ ಒಪ್ಪಂದದ ಕರಡು ರೂಪಿಸಲು ಅಟ್ಲಾರಿ ವಾಫಾ ಗಡಿಯಲ್ಲಿಂದು ಭಾರತ ಪಾಕಿಸ್ತಾನದ ಮೊದಲ ಸಭೆ ನಡೆಯಿತು ಕರ್ತಾರ್ಮರ್ ಸಾಹಿಬ್ ಕಾರಿಡಾರ್ ಕಾರ್ಯಗೊತಗೊಳಿಸುವ ಸಂಬಂಧ ಉಭಯ ದೇತಗಳು ವಿಸ್ತತ ಮತ್ತು ಮಪತ್ತಪೂರ್ಣ ಚರ್ಚೆ ನಡೆಸಿವೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಪ್ರಕಟಣೆಯಲ್ಲಿ ತಿಳಿಸಿದೆ ಸಭೆಯಲ್ಲಿ ಉಭಯ ಕಡೆಗಳಿಂದ ತಜ್ಞರ ಮಟ್ಲದ ಚರ್ಜೆ ನಡೆಯಿತು

ರಫೇಲ್ ಪ್ರಕರಣ ಕುರಿತಂತೆ ಕೇಂದ್ರ ಸಲ್ಲಿಸಿರುವ ಪ್ರಾಥಮಿಕ ಆಕ್ಷೇಪಣೆಗಳನ್ನು ಮೊದಲು ಕೈಗೆತ್ತಿಕೊಳ್ಳಲಾಗುವುದು ನಂತರ ಪ್ರಕರಣದ ವಾಸ್ತವಾಂಶಗಳ ಕುರಿತಂತೆ ವಿಚಾರಣೆ ನಡೆಸಲಾಗುವುದು ಎಂದು ಸುಪ್ರೀಂಕೋರ್ಟ್ ಇಂದು ಸ್ಪಷ್ಷಪಡಿಸಿದೆ ರಫೇಲ್ ಒಪ್ಪಂದ ಕುರಿತ ದಾಖಲೆಗಳ ಸೋರಿಕೆ ಸಾಧ್ಯತೆ ಕುರಿತ ಕೇಂದ್ರ ಆಕ್ಷೇಪಣೆಗಳಿಗೆ ಆದ್ಯತೆ ನೀಡಲಾಗುವುದು ಎಂದು ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗಾಯ್ ನೇತೃತ್ವದ ಪೀಠ ತಿಳಿಸಿದೆ ರಫೇಲ್ ಯುದ್ದ ವಿಮಾನ ಖರೀದಿ ಸಂಬಂಧದ ದಾಖಲೆಗಳನ್ನು ಸಂಬಂಧಪಟ್ಟ ಇಲಾಖೆಯ ಒಪ್ಪಿಗೆ ಇಲ್ಲದೇ ಯಾರೂ ನ್ಮಾಯಾಲಕ್ಕೆ ಪಾಜರುಪಡಿಸಲು ಸಾಧ್ಯವಿಲ್ಲ ಎಂದು ಕೇಂದ್ರದ ಪರ ವಾದ ಮಂಡಿಸಿರುವ ಅರ್ಟಾರ್ನಿ ಜನರಲ್ ಕೆ ಕೆ ವೇಣುಗೋಪಾಲ್ ಹೇಳಿದ್ದಾರೆ

ಗುಪ್ತಚರ ಮಾಹಿತಿ ಹೊರತುಪಡಿಸಿ ಸಾರ್ವಜನಿಕ ಹಿತಾಸಕ್ತಿಯ ಇತರ ಮಾಹಿತಿಗಳು ಪಡೆಯಲು ಮಾಹಿತಿ ಹಕ್ಕು ಕಾಯ್ದೆಯಡಿ ಅವಕಾಶವಿದೆ ಎಂದು ವಕೀಲ ಪ್ರತಾಂತ್ ಭೂಷಣ್ ಹೇಳಿದ್ದಾರೆ ಅಟಾರ್ನಿ ಜನರಲ್ ಹೇಳುವ ಗೌಪ್ನ ಅಮೂಲ್ನ ಮಾಹಿತಿ ಈಗಾಗಲೇ ಪ್ರಕಟವಾಗಿದ್ದು ಸಾರ್ವಜನಿಕವಾಗಿ ಲಭ್ಯವಿದೆ ಎಂದು ಪ್ರತಿವಾದ ಮಂಡಿಸಿದ್ದಾರೆ ಭಾರತ ಇತಿಹಾಸದಲ್ಲಿ ಇದೇ ಮೊದಲ ಬಾರಿ ಐದು ವರ್ಷಗಳ ಅವಧಿಯಲ್ಲಿ ಅತಿ ವೇಗವಾಗಿ ಬೆಳೆಯುತ್ತಿರುವ ಅರ್ಥಿಕತೆಯಾಗಿದೆ ಎಂದು ಬಿಜೆಪಿ ಹಿರಿಯ ನಾಯಕ ಮತ್ತು ಕೇಂದ್ರ ಸಚಿವ ಅರುಣ್ ಜೇಟ್ಲ ಹೇಳಿದ್ದಾರೆ ನೇರ ಅಥವಾ ಪರೋಕ್ಷ ತೆರಿಗೆಯಡಿ ಯಾವುದೇ ಹೆಚ್ಚಳವಿಲ್ಲದೇ ಈ ಸಾಧನೆ ಮಾಡಲಾಗಿದೆ ಎಂದು ಅವರು ಹೇಳಿದ್ದಾರೆ ಫೇಸ್ಬುಕ್ ಮೋಸ್ಟ್ನಲ್ಲಿ ಅವರು ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿಯನ್ನು ನಿರಂತವಾಗಿ ಪರಿಷ್ಠರಿಸಲಾಗುತ್ತಿದ್ದು ಬಳಕೆದಾರ ಸ್ನೇಹಿಯನ್ನಾಗಿಸಿದೆ ಇದರಿಂದ ಸಣ್ಣ ಮತ್ತು ಮಧ್ಯಮ ಉದ್ದಿಮೆದಾರರು ಮತ್ತು ಲಕ್ಷಾಂತರ ಜನರಿಗೆ ಅನುಕೂಲವಾಗಿದೆ ಎಂದಿದ್ದಾರೆ

ಗ್ರಾಮೀಣ ರಸ್ತೆಗಳ ಮೇಲಿನ ವೆಚ್ವವನ್ನು ಮೂರು ಪಟ್ಟು ಹೆಚ್ವಿಸಲಾಗಿದೆ ಎಂದು ಅವರು ತಮ್ಮ ಮೋಸ್ಟ್ ನಲ್ಲಿ ಬರೆದಿದ್ದಾರೆ ಭಾರತದ ಈ ಪ್ರಗತಿ ಸಾಧಿಸಲು ನಿರ್ಧಾರ ಕೈಗೊಂಡು ಅನುಷ್ಠಾನಗೊಳಿಸುತ್ತಿರುವ ವೇಗಕ್ಕೆ ವಿಶ್ವಾದ್ಯಂತ ಅನೇಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಎಂದು ಜೇಟ್ಲಿ ಹೇಳಿದ್ದಾರೆ ಜಮ್ಮು ಕಾಶ್ಮೀರದಲ್ಲಿ ಮತ್ತೆ ವಿಧಾನಸಭಾ ಚುನವಣೆ ನಡೆಸಲು ಪರಿಸ್ಥಿತಿ ಪರಾಮರ್ಶೆಗಾಗಿ ಚುನಾವಣಾ ಆಯೋಗ ನೇಮಿಸಿರುವ ವಿಶೇಷ ವೀಕ್ಷಕರು ಇಂದು ಶ್ರೀನಗರ ತಲುಪಿದ್ದಾರೆ ಎರಡು ದಿನಗಳ ಭೇಟಿ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಜಿಲ್ಲಾ ಚುನಾವಣಾ ಅಧಿಕಾರಿಗಳು ಭದ್ರತೆ ಮತ್ತು ಆಡಳಿತಾತ್ಮಕ ಅಧಿಕಾರಿಗಳು ಪಾಗೂ ಇತರ ಸಂಬಂಧಪಟ್ಟವರೊಂದಿಗೆ ಈ ವೀಕ್ಷಕರು ಚರ್ಚೆ ನಡೆಸಲಿದ್ದಾರೆ ನಾಳೆ ಜಮ್ಮವಿನಲ್ಲಿ ಮುಖ್ಯ ಕಾರ್ಯದರ್ಶಿ ಹಾಗೂ ರಾಜ್ಯ ಪೊಲೀಸ್ ಮುಖ್ಯಸ್ಥರನ್ನೂ ಈ ತಂಡ ಭೇಟಿ ಮಾಡಲಿದೆ ಮುಖ್ಯ ಚುನಾವಣಾ ಆಯುಕ್ತರಾದ ಸುನಿಲ್ ಅರೋರಾ ನೇತೃತ್ವದ ಚುನಾವಣಾ ಆಯೋಗದ ತಂಡ ಲೋಕಸಭಾ ಚುನಾವಣೆಗೆ ದಿನಾಂಕ ಘೋಷಣೆಯಾಗುವ ಮುನ್ನವೇ ಈ ರಾಜ್ಯಕ್ಕೆ ಭೇಟಿ ನೀಡಿತ್ತು ಸೊಳ್ಳೆಯಿಂದ ಉಂಟಾಗುವ ರೋಗ ವೆಸ್ಟ್ ನೈಲ್ ವೈರಸ್ ನಿಯಂತ್ರಿಸಲು ಕೈಗೊಂಡಿರುವ ಸಾರ್ವಜನಿಕ ಆರೋಗ್ಯ ಕ್ರಮಗಳ ಕುರಿತು ಸರ್ಕಾರ ಪರಿಶೀಲನೆ ನಡೆಸಿದೆ ಅಮೆರಿಕದಲ್ಲಿ ಹೆಚ್ಚಾಗಿ ಕಂಡು ಬರುವ ಈ ರೋಗಕ್ಕೆ ಕೇರಳದ ಏಳು ವರ್ಷದ ಬಾಲಕನೊಬ್ಬ ತುತ್ತಾಗಿರುವುದಾಗಿ ಆರೋಗ್ಯ ಸಚಿವಾಲಯದ ಪ್ರಕಟಣೆ ತಿಳಿಸಿದೆ ಕೇರಳದ ಮುಖ್ಯ ಕಾರ್ಯದರ್ಶಿ ರಾಜೀವ್ ಸದಾನಂದನ್ ಹಾಗೂ ಆರೋಗ್ಕ ಕಾರ್ಯದರ್ಶಿ ಪ್ರೀತಿ ಸುಡಾನ್ ಸಭೆ ನಡೆಸಿ ಪರಿಸ್ಥಿತಿ ಪರಾಮರ್ಶಿಸಿದರು ರೋಗ ನಿಯಂತ್ರಣಕ್ಕೆ ಸಚಿವಾಲಯ ಕೇಂದ್ರ ತಂಡವನ್ನು ಕೇರಳಕ್ಕೆ ಕಳುಹಿಸಿದೆ ಯೂರೋಪಿಯನ್ ಒಕ್ಕೂಟದಿಂದ ಬ್ರಿಟನ್ ಹೊರಬರುವ ಒಪ್ಪಂದಕ್ಕೆ ಎರಡನೇ ಬಾರಿ ಕೂಡ ಸಂಸತ್ತಿನ ಅನುಮೋದನೆ ಪಡೆಯುವಲ್ಲಿ ಯುನೈಟೆಡ್ ಕಿಂಗ್ಡಮ್ ಪ್ರಧಾನಮಂತ್ರಿ ತೆರೇಸಾ ಮೇ ವಿಫಲರಾಗಿದ್ದಾರೆ ಮತ್ತೆ ಮುಂದಿನ ವಾರ ಮೂರನೇ ಪ್ರಯತ್ನ ನಡೆಸಲಿದ್ದಾರೆ

ಯೂರೋಪಿಯನ್ ಒಕ್ಕೂಟದಿಂದ ಹೊರಬರುವ ನಿರ್ಧಾರಕ್ಕೆ ಬೆಂಬಲ ದೊರೆಯದಿದ್ದರೆ ಮೇ ನಲ್ಲಿ ಯೂರೋಪಿಯನ್ ಒಕ್ಕೂಟಕ್ಕೆ ನಡೆಯಲಿರುವ ಸಂಸತ್ ಚುನಾವಣೆಯಲ್ಲಿ ಪಾಲ್ಗೊಳ್ಳಬೇಕಾಗುತ್ತದೆ ಮತ್ತು ಹೊರಬರುವ ಪ್ರಕ್ರಿಯೆ ಇನ್ನಷ್ಟು ವಿಳಂಬವಾಗಲಿದೆ ಎಂದು ತೆರೇಸಾ ಮೇ ಸಂಸದರಿಗೆ ತಿಳಿಸಿದಾರೆ

ಈ ಗಡುವನ್ನು ವಿಸ್ತರಿಸುವ ಕೋರಿಕೆ ಹಿನ್ನೆಲೆಯಲ್ಲಿ ತೆರೇಸಾ ಮೇ ಈ ಎಚ್ಚರಿಕೆ ನೀಡಿದ್ದಾರೆ ಈ ಮಧ್ಯೆ ಯೂರೋಪಿಯನ್ ಮಂಡಳಿ ಅಧ್ಯಕ್ಷ ಡೊನಾಲ್ಡ್ ಟಸ್ಕ್ ಬ್ರೆಕ್ಲಿಟ್ ನಿಯಮಾವಳಿ ಮನರ್ ರೂಪಿಸಬೇಕೆಂದು ಕಂಡು ಬಂದಲ್ಲಿ ಗಡುವು ವಿಸ್ತರಣೆಗೆ ಅನುಮತಿ ಸಾಧ್ಯ ಎಂದು ಹೇಳಿದ್ದಾರೆ

ಇಂಡಿಯನ್ ವೆಲ್ಸ್ ಟೆನಿಸ್ ಪಂದ್ಕಾವಳಿಯಲ್ಲಿ ಬಿಟನ್ನ ಕೈಲೆ ಎಡ್ಕಂಡ್ ಅವರನ್ನು ರೋಜರ್ ಫೆಡರರ್ ಪರಾಭವಗೊಳಿಸಿ ಕ್ವಾರ್ಟರ್ ಫೈನಲ್ ಫ್ರವೇಶಿಸಿದ್ದಾರೆ ಸ್ವಿಸ್ ಆಟಗಾರ ಕ್ವಾಲಿಫೋರ್ನಿಯಾದ ಐದು ಬಾರಿ ಜಾಂಪಿಯನ್ ಫೆಡರರ್ ಒಂದು ಗಂಟೆಯೊಳಗೆ ಸುಲಭವಾಗಿ ಎಡ್ಡಂಡ್ ಅವರನ್ನು ಮಣಿಸಿದರು ಫಿಲಿಪ್ ಕ್ರಜಿನೊವಿಕ್ ಅವರನ್ನು ಮಣಿಸಿ ರಫೇಲ್ ನಡಾಲ್ ಅಂತಿಮ ಎಂಟರ ಘಟ್ಟ ತಲುಪಿದ್ದಾರೆ